ದೇತದ ಜನತೆ ಹ್ಯಾಷ್ಟ್ಯಾಗ್ ಇಂಡಿಯಾ ಸಮೋರ್ಟ್ಸ್ ಸಿಎಎ ಲಿಂಕ್ ಬಳಸಿ ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಬೆಂಬಲ ನೀಡಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ದೌರ್ಜನ್ವಕ್ಕೆ ಒಳಗಾದ ನಿರಾತ್ರಿತರಿಗೆ ಪೌರತ್ವ ನೀಡುವುದು ಕಾಯ್ದೆಯ ಉದ್ದೇಶವಾಗಿದೆಯೇ ಹೊರತು ಯಾರೊಬ್ಬರ ಪೌರತ್ವ ಕಿತ್ತುಕೊಳ್ಳುವ ಉದ್ದೇಶ ಹೊಂದಿಲ್ಲ ಎಂದು ಸ್ವಪ್ಪಪಡಿಸಿದ್ದಾರೆ ಪೌರತ್ವ ತಿದ್ದುಪಡಿ ಕಾಯ್ದೆಯ ಸಕಾರಾತ್ಮಕ ಅಂಶಗಳ ಕುರಿತು ವಿವರ ನೀಡಿರುವ ಸದ್ಗುರು ಅವರ ವೀಡಿಯೊ ಲಿಂಕ್ ವಿನಿಮಯ ಮಾಡಿಕೊಂಡಿರುವ ಪ್ರಧಾನಿ ದೇಶದಲ್ಲಿರುವ ಸಹೋದರತ್ವದ ಸಂಸ್ಕೃತಿಯ ವಿವರವನ್ನು ವೀಡಿಯೊದಲ್ಲಿ ಮನಗಾಣಬಹುದು ಸ್ಥಾಪಿತ ಹಿತಾಸಕ್ತಿ ಹೊಂದಿರುವ ಗುಂಪುಗಳು ತಿದ್ದುಪಡಿ ಕಾಯ್ದೆಯ ಬಗ್ಗೆ ಅಪಪ್ರಚಾರ ಮಾಡುತ್ತಿವೆ ಎಂದು ಪ್ರಧಾನಿ ತಿಳಿಸಿದ್ದಾರೆ

ರೈಲ್ವೆ ಮಂಡಳಿಯ ಮುಖ್ಯಸ್ಥ ವಿನೋದ್ ಕುಮಾರ್ ಯಾದವ್ ದೆಹಲಿಯಲ್ಲಿ ಮಾಧ್ವಮದವರೊಂದಿಗೆ ಮಾತನಾಡಿ ಗಲಭೆ ಹಾಗೂ ಹಿಂಸಾಚಾರದಲ್ಲಿ ಪಾಲ್ಗೊಂಡಿದ್ದ ವ್ಹಿಗಳಿಂದ ಈ ಹಾನಿಯನ್ನು ವಸೂಲು ಮಾಡಲಾಗುವುದು ಎಂದರು ರೈಲ್ವೆ ಆಸ್ತಿಗೆ ಹಾನಿಯುಂಟು ಮಾಡಿದವರನ್ನು ಪತ್ತೆ ಹಚ್ಚಲು ರೈಲ್ವೆ ಮೊಲೀಸ್ ಪಡೆ ಆರ್ಪಿಎಫ್ ರಾಜ್ಯ ಸರ್ಕಾರದೊಂದಿಗೆ ಕೈಜೋಡಿಸಿದೆ ಎಂದು ಹೇಳದರು ಮಹಾರಾಷ್ಷದಲ್ಲಿ ಉದ್ದವ್ ಶಾಕ್ರೆ ನೇತೃತ್ವದ ಮಹಾವಿಕಾಸ್ ಅಘಾಡಿ ಸರ್ಕಾರದ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಾಗಿದೆ ಎನ್ಸಿಪಿ ನಾಯಕ ಅಜಿತ್ ಪವಾರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ರಾಜ್ಯಪಾಲ ಭಗತ್ ಸಿಂಗ್ ಕೊಶಿಯಾರಿ ಅವರು ನೂತನ ಸಚಿವರಿಗೆ ಪ್ರಮಾಣ ವಚನ ಬೋಧಿಸಿದರು ಮಾಜಿ ಮುಖ್ಯಮಂತ್ರಿ ಅಶೋಕ್ ಚವಾಣ್ ವಿಜಯ್ ವದೆತ್ತಿವರ್ ಕಾಂಗ್ರೆಸ್ನ ವರ್ಷಾ ಗಾಯಕ್ನಾಡ್ ದಿಲೀಪ್ ವಲ್ಲೆ ಪಾಟೀಲ್ ಧನಂಜಯ್ ಮುಂಡೆ ಅನಿಲ್ ದೇಶ್ಮುಖ್ ಹಸನ್ ಮುಶ್ರಿಫ್ ಎನ್ಸಿಪಿಯ ಡಾ ರಾಜೇಂದ್ರ ಶಿಂಗ್ನೆ ಅವರು ನೂತನ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ

ಎನ್ಸಿಪಿಗೂ ಇಷ್ಷೇ ಪ್ರಮಾಣ ಹಂಚಿಕೆಯಾಗಿದೆ

ಪ್ಯಾರೀಸ್ ಒಪ್ಪಂದದ ಗುರಿಯನ್ನು ಭಾರತ ತಲುಪುವ ಹಾದಿಯಲ್ಲಿದೆ ಎಂದು ಅವರು ತಿಳಿಸಿದರು ವರದಿಯಂತೆ ಅರಣ್ಣ ಪ್ರದೇಶ ಹೆಚ್ಚಳವಾಗಿರುವ ರಾಜ್ಯಗಳ ಪೈಕಿ ಕರ್ನಾಟಕ ಅಗ್ರ ಸ್ವಾನದಲ್ಲಿದ್ದು ಆಂಧಪ್ರದೇಶ ಹಾಗೂ ಕೇರಳ ನಂತರದ ಸ್ಥಾನದಲ್ಲಿವೆ ಅಸ್ಲಾಂ ಮತ್ತು ತ್ರಿಮರಾ ಹೊರತುಪಡಿಸಿ ಉಳಿದ ರಾಜ್ವಗಳ ಅರಣ್ಯ ಪ್ರದೇಶಗಳು ಕಡಿಮೆಯಾಗಿವೆ

ಜಮ್ಲು ಕಾಶ್ಮೀರದ ಕುಪ್ವಾರ ಬಾರಾಮುಲ್ಲಾ ಉಧಮ್ಪುರ ಕಿಶ್ವವಾರ್ ಸೋಪಿಯಾನ್ ರಜೌರಿ ದೋಡಾ ಮತ್ತು ಪುಲ್ವಾಮಾ ಜಿಲ್ಲೆಗಳ ಹಿಂದಿನ ಜಿಲ್ಲಾಧಿಕಾರಿಗಳ ನಿವಾಸಗಳ ಮೇಲೆ ಸಿಬಿಐ ಇಂದು ದಾಳಿ ನಡೆಸಿದೆ

ಆರ್ಥಿಕತೆಯನ್ನು ಹೆಚ್ಚಿಸುವ ಪ್ರವಾಸೋದ್ದಮದಲ್ಲಿ ಕೇರಳಕ್ಕೆ ವಿಘುಲ ಅವಕಾಶಗಳಿವೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಹೇಳಿದ್ದಾರೆ ತಿರುವನಂತಪುರಂನ ಸಾಯಿಗ್ರಾಮದ ಶ್ರೀಸತ್ತಸಾಯಿ ಅನಾಥಾಶ್ರಮ ಟ್ರಸ್ಟ್ನ ರಜತ ಮಹೋತ್ಲವವನ್ನು ಉದ್ವಾಟಿಸಿ ಅವರು ಮಾತನಾಡಿದರು ಪರಿಸರ ಹಾಗೂ ನಮ್ಮ ಸಂಸ್ಕತಿಯ ಸಂರಕ್ಷಣೆಯೊಂದಿಗೆ ಉತ್ತಮ ಭವಿಷ್ಣ ನಿರ್ಮಿಸುವ ಗುರಿ ಹೊಂದಬೇಕೆಂದು ಅವರು ಆಶಿಸಿದರು

ನಳನ್ಚೀರಾದಲ್ಲಿ ರಾಷ್ಷೀಯ ಮಕ್ಕಳ ವಿಜ್ಞಾನ ಮೇಳದ ಸಮಾರೋಪ ಸಮಾರಂಭದಲ್ಲಿ ಉಪರಾಷ್ವಪತಿ ಪಾಲ್ಗೊಂಡು ನಂತರ ಅವರು ದೆಹಲಿಗೆ ಹಿಂದಿರುಗಲಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮಾವೇಶವನ್ನು ಉದ್ವಾಟಿಸಲಿದ್ದಾರೆ

ಎಸ್ ರಾಜೇಂದ್ರ ಪ್ರಸಾದ್ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಸಂಫದ ಅಧ್ಧಕ್ಷ ಡಾ

ಎಸ್ ರಂಗಪ್ಪ ಮಾತನಾಡಿ ಸಮಾವೇಶದ ಅಂಗವಾಗಿ ನಡೆಯಲಿರುವ ನಾಲ್ಕು ಸಾರ್ವಜನಿಕ ಅಧಿವೇಶನಗಳನ್ನು ನೋಬೆಲ್ ಪ್ರಶಸ್ತಿ ಪುರಸ್ತತ ವಿಜ್ಞಾನಿಗಳಾದ ಜರ್ಮನಿಯ ಪ್ರೊ ಸ್ಟೀಫನ್ ಹೇಲ್ ಹಾಗೂ ಇಟೆಲಿಯ ಪ್ರೊ ಅಂಡೆ ಯೋಹಾಟ್ ಸ್ಟ ಮೆಟೀರಿಯಲ್ ಸೈಂಟಿಸ್ಟ್ ಸುಬ್ಬಾ ಸುರೇಶ್ ಹಾಗೂ ಹೃದ್ರೋಗತಜ್ಞ ಡಾ

ಎನ್ ಮಂಜುನಾಥ್ ನಡೆಸಿಕೊಡಲಿದ್ದಾರೆ ಎಂದು ಹೇಳಿದರು

ಐದು ದಿನಗಳ ಸಮಾವೇಶಕ್ಕೆ ಆಗಮಿಸಲಿರುವ ಹದಿನೈದು ಸಾವಿರ ಪ್ರತಿನಿಧಿಗಳ ಪೈಕಿ ಸಾವಿರದ ಎಂಟು ನೂರರಷ್ಟು ಪ್ರತಿನಿಧಿಗಳು ಮಹಿಳಾ ವಿಜ್ಞಾನಿಗಳಾಗಿದ್ದಾರೆ ಎಂದು ಅವರು ಹೇಳದರು

ಸಮಾರೋಪ ಸಮಾರಂಭ ಜನವರಿ ಏಳರಂದು ನಡೆಯಲಿದ್ದು ಉಪರಾಷ್ಷಪತಿ ಎಂ ವೆಂಕಯ್ಯ ನಾಯ್ಡು ಅತಿಥಿಯಾಗಿ ಆಗಮಿಸಲಿದ್ದಾರೆ

ಕೈಗಾರಿಕಾ ರಂಗ ವಿದ್ಯುಚ್ಛಕ್ತಿ ನೈರ್ಮಲೀಕರಣ ಮತ್ತು ನೀರಿನ ಪೂರೈಕೆಯಲ್ಲಿ ಉತ್ತಮ ಕೆಲಸ ಮಾಡಿರುವುದನ್ನು ಗುರುತಿಸಿ ಈ ಅಂಕಗಳನ್ನು ನೀಡಲಾಗಿದೆ ಹಿಮಾಚಲ ಪ್ರದೇಶ ತಮಿಳುನಾಡು ಮತ್ತು ತೆಲಂಗಾಣ ರಾಜ್ಯಗಳು ಸೂಚ್ಯಂಕದಲ್ಲಿ ಕ್ರಮವಾಗಿ ಅಗ್ರಸ್ಥಾನ ಗಳಿಸಿವೆ ಕರ್ನಾಟಕ ಕಾರ್ಯಕ್ಷಮತೆ ರಾಜ್ಯದ ದರ್ಜೆಯಿಂದ ಮುಂಚೂಣಿ ರಾಜ್ಯವಾಗಿ ಮೇಲ್ವರ್ಜೆಗೇರಿದೆ ನೀತಿ ಆಯೋಗದ ಉಪಾಧ್ಯಕ್ಷ ಡಾ

ಪೌಷ್ಟಿಕತೆ ಮತ್ತು ಲಿಂಗ ಸಮಾನತೆ ವಿಷಯದಲ್ಲಿ ದೇತ ಸಾಧಿಸಬೇಕಾದ್ದು ಬಹಳಷ್ಟದೆ ಈ ವಿಷಯಗಳ ಕುರಿತು ಹೆಚ್ಚಿನ ಒತ್ತು ನೀಡಬೇಕಿದೆ ಜೊತೆಗೆ ಬಡತನ ನಿರ್ಮೂಲನೆ ಶಿಕ್ಷಣ ಮತ್ತು ಆರೋಗ್ಟ ಸುಧಾರಣೆಗೆ ಮತ್ತಷ್ಟು ಗಮನ ನೀಡಬೇಕಿದೆ ಎಂದರು

ಸುಸ್ಥಿರ ಅಭಿವೃದ್ದಿ ಗುರಿಯ ಭಾರತೀಯ ಸೂಚ್ಹಂಕ ಮತ್ತು ಮಾಹಿತಿ ಫಲಕವು ರಾಜ್ಹಗಳ ಅಭಿವೃದ್ದಿ ಕಾರ್ಯಸೂಚಿಯ ಪ್ರಗತಿಯನ್ನು ಅಳೆಯಲಿದೆ ಕೇಂದ್ರ ಸಂಖ್ಯಾಶಾಸ್ತ ಮತ್ತು ಕಾರ್ಯಕ್ರಮ ಜಾರಿ ಸಚಿವಾಲಯ ಇದರ ನಿರ್ವಹಣೆ ಮಾಡಲಿದೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಇತ್ತೀಚಿನ ಲಖನೌ ಪ್ರವಾಸ ಸಂದರ್ಭದಲ್ಲಿ ಭದ್ರತಾ ಉಲ್ಲಂಘನೆಯಾಗಿಲ್ಲ ಎಂದು ಸಿಆರ್ ಓಎಫ್ ಸ್ಪಷ್ಟಪಡಿಸಿದೆ ಪ್ರಿಯಾಂಕಾ ಅವರಿಗೆ ಸಶಸ್ತ ಕಮಾಂಡೋಗಳಿದ್ದ ಈ ಝಡ್ ಪ್ಲಸ್ ಭದ್ರತೆ ಒದಗಿಸಲಾಗಿತ್ತು ಆದರೆ ಪ್ರಿಯಾಂಕಾ ಅವರು ಮುನ್ನೂಚನೆ ನೀಡದೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು ಹಾಗಾಗಿ ಅವರಿಗೆ ಮುಂಗಡ ಭದ್ರತಾ ವ್ಯವಸ್ಥೆ ಕಲ್ಪಿಸಲು ಸಾಧ್ಯವಾಗಿಲ್ಲ ಪ್ರಿಯಾಂಕಾ ಅವರು ಗುಂಡು ನಿರೋಧಕ ವಾಹನ ಬಳಸಿಲ್ಲ ಎಂದು ಸಿಆರ್ಪಿಎಫ್ ತಿಳಿಸಿದೆ ನಾಗಾಲ್ಡಾಂಡ್ ವಿಧಾನಸಭಾ ಸ್ವೀಕರ್ ವಿಬೊ ಒ ಯೊಶು ಅವರು ಮುಂಬೈ ಆಸ್ವತ್ತೆಯಲ್ಲಿಂದು ಮುಂಜಾನೆ ಕೊನೆಯುಸಿರೆಳೆದರು

ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಯೊಶು ಮುಂಬೈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಅವರ ಪಾರ್ಥಿವ ಶರೀರವನ್ನು ಗುವಾಹತಿಗೆ ಕೊಂಡೊಯ್ಟದ್ದು ಅಲ್ಲಿಂದ ರಸ್ತೆ ಮೂಲಕ ದಿಮಾಪುರ್ಗೆ ಸಾಗಿಸಲಾಗುವುದು ಎಂದು ಕೊಹಿಮಾದ ಆಕಾಶವಾಣಿ ಬಾತ್ಮೀದಾರರು ವರದಿ ಮಾಡಿದ್ದಾರೆ ನಾಳೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೃತರ ಅಂತ್ಯಸಂಸ್ನಾರ ನೆರವೇರಲಿದೆ

ಇದಕ್ಕೂ ಮುನ್ನ